ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಿ

ಸದಾನಂದ ಗೌಡ ಇಂದು ಬೆಳಿಗ್ಗೆ ಯಶವಂತಪುರ ವಿಧಾನ ಸಭಾ ಕ್ಷೇತ್ರದ ತಾವರೇಕೆರೆ ಹೋಬಳಿ ವ್ಯಾಪ್ತಿಯಲ್ಲಿ ಮತಯಾಚನೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ದೇಶಕ್ಕೆ ಇಂದು ಸುಭದ್ರ ಮತ್ತು ಸುಶ್ರಿರ ಆಡಳಿತ ಅತ್ಯಗತ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಜ್ನಾವಂತ ಮತದಾರರು ಬಿಜೆಪಿಯನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಪರವಾಗಿ ಶೇಷಾದ್ರಿಮರಂ ಹಾಗೂ ಮಲ್ಲೇಶ್ವರಂನಲ್ಲಿ ರೋಡ್ ಶೋ ಮೂಲಕ ಮತಯಾಚಿಸಿದರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೃಷ್ಣ ಬೈರೇಗೌಡ ಅವರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಸಮಿತ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ರಾಜಾಜಿನಗರದ ಸುಬ್ರಷ್ಮಣ್ಯ ನಗರದಲ್ಲಿ ನಡೆದ ಬಹಿರಂಗ ಸಭೆ ಉದ್ದೇಶಿಸಿ ಮಾತನಾಡಿ ಮತಯಾಚಿಸಿದರು ಮೈಸೂರಿನಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಜೆಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ಮೈಸೂರು ಕೊಡಗು ಲೋಕಸಭಾ ಮೈತ್ರಿ ಅಭ್ದರ್ಥಿ ವಿಜಯ ಶಂಕರ್ ಅವರ ಗೆಲುವಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಚಿಕ್ಕಪೇಟೆ ವಿಧಾನ ಸಭಾ ವ್ವಾಪ್ತಿಯಲ್ಲಿ ಚುನಾವಣಾ ಪ್ರಜಾರ ನಡೆಸಿದರು ಚಿಕ್ಕಬಳ್ಳಾಮರ ಲೋಕಸಭಾ ಕ್ಷೇತ್ರದ ಉತ್ತಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಬಿ ಮುನಿರಾಜು ಪರ ಪಕ್ಷದ ರಾಜ್ಮಾಧ್ವಕ್ಷ ನಟ ಉಪೇಂದ್ರ ಚಿಕ್ಕಬಳ್ಳಾಮದಲ್ಲಿಂದು ಪ್ರಚಾರ ನಡೆಸಿದರು

ಇಂದು ಮಂಡ್ಕ ನಗರದಲ್ಲಿ ತರಕಾರಿ ಮಾರುಕಟ್ಟೆ ವೇಟೆ ಬೀದಿ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಪ್ರಜಾರ ನಡೆಸಿದರು ಮತ್ರ ಅಭಿಷೇಕ್ ಅಂಬರೀಶ್ ಶ್ರೀರಂಗಪಟ್ಟಣ ವಿಧಾನ ಸಭಾ ಕ್ಷೇತ್ರದ ಕೊತ್ತಕ್ತಿ ಹೋಬಳಿ ಹಾಗೂ ಮಳವಳ್ಳಿ ವಿಧಾನ ಸಭಾ ಕ್ಷೇತ್ರದಲ್ಲಿ ಮತಯಾಚಿಸಿದರು

ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಬಯಸಿ ಸಲ್ಲಿಸಿದ್ದ ಇಬ್ಬರ ನಾಮ ಪತ್ರಗಳು ತಿರಸ್ಟತಗೊಂಡಿದೆ ಬಿಜೆಪಿಯ ಪರ್ಯಾಯ ಅಭ್ಯರ್ಥಿ ವೈಅಣ್ಣಪ್ಪ ಮತ್ತು ಮತ್ತೋರ್ವ ಪಕ್ಷೇತರ ಅಭ್ಯರ್ಥಿ ಚೌಡಪ್ಪ ಅವರ ನಾಮ ಪತ್ರ ತಿರಸ್ವತಗೊಂಡಿದೆ ಉಳಿದಂತೆ ಬಿಜೆಪಿ ಕಾಂಗ್ರೆಸ್ ಬಿಎಸ್ಸಿ ಎಸ್

ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ತದಲ್ಲಿ ಜೆಡಿಎಸ್ ಅಭ್ಯರ್ಥಿ ವಿರುದ್ಧ ಕಳೆದ ಮೂರು ಶಿಂಗಳಿನಿಂದ ಮಾಧ್ವಮಗಳಲ್ಲಿ ಬೇರೆ ರೀತಿಯಲ್ಲಿ ಸುದ್ದಿಗಳು ಬಿತ್ತರವಾಗುತ್ತಿದ್ದರೆ ಸ್ಥಳೀಯವಾಗಿ ಅಲ್ಲಿರುವ ಪರಿಸ್ಥಿತಿಯೇ ಬೇರೆಯಾಗಿದೆ ಎಂದು ಹೇಳಿದರು ಐಟಿ ದಾಳಿಯ ಮೂಲಕ ಅಭ್ಯರ್ಥಿಗಳನ್ನು ಯಾವುದೇ ಕಾರಣಕ್ಕೂ ಕುಗ್ಗಿಸಲು ಸಾಧ್ಯವಿಲ್ಲ ಇದರ ಉದ್ದೇಶ ಎಲ್ಲರಿಗೂ ಗೊತ್ತಿದೆ ಎಂದು ಅವರು ಆಪಾದಿಸಿದರು

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ಮುಖ್ಯಮಂತ್ರಿ ಎಚ್

ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳು ಈ ಕಾರ್ಯಕ್ರಮವನ್ನು ಸಹಪ್ರಸಾರ ಮಾಡುತ್ತವೆ

ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಬಾಬೂಜಿ ಅವರ ಜನ್ಮ ದಿನವನ್ನು ಆಚರಿಸಲಾಗಿದೆ ಬೆಂಗಳೂರಿನಲ್ಲಿ ವಿಧಾನ ಸೌಧದ ಮುಂಬಾಗದಲ್ಲಿರುವ ಪ್ರತಿಮೆಗೆ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಪುಷ್ವ ಅರ್ಪಿಸಿ ಗೌರವ ನಮನ ಸಲ್ಲಿಸಿದರು ಬೆಂಗಳೂರಿನ ಕರ್ನಾಟಕ ವಿದ್ಯುಚ್ಚಕ್ತಿ ನಿಗಮ ಹಾಗೂ ಪರಿಶಿಷ್ಟ ಜಾತಿ ಪಂಗಡ ನೌಕರರ ಸಂಘದ ವತಿಯಿಂದ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮೊನ್ನುರಾಜ್ ಮಪ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು ಚಿಕ್ಕಬಳ್ಳಾಮರದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಾಪಕ ಅಧಿಕಾರಿ ಗುರುದತ್ ಪೆಗಡೆ ಬಾಬೂಜಗಜೀವನ ರಾಂ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜಿಲ್ಲಾಡಳಿತದ ಪರವಾಗಿ ಗೌರವ ಸಮರ್ಪಣೆ ಮಾಡಿದರು ದೊಡ್ಡಬಳ್ಳಾಮರದಲ್ಲಿ ಡಾ ಬಾಬು ಜಗಜೀವನರಾಂ ಪ್ರತಿಮೆಗೆ ಶಾಸಕ ಟಿ ವೆಂಕಟರಮಣಯ್ಕ ಮಾಲಾರ್ಪಣೆ ಮಾಡಿದರು ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಪಾಗೂ ಪಲವಾರು ಗಣ್ಣರು ಜಗಜೀವನರಾಂ ಪ್ರತಿಮೆಗೆ ನಮನ ಸಲ್ಲಿಸಿ ಅವರ ಸಾಧನೆಯನ್ನು ಸ್ಮರಿಸಿದರು

ವಿಕಾರಿ ನಾಮ ಸಂವತ್ಸರದ ಮೊದಲ ದಿನ ಚೈತ್ರ ಶುದ್ಧ ಪಾಡ್ತ ದಿನವಾದ ನಾಳೆ ದೇಶದ ಪಲವೆಡೆ ಭಾರತೀಯ ಪಂಚಾಂಗದ ಅನುಸಾರ ನೂತನ ವರ್ಷಾರಂಭದ ದಿನ ಹೂವು ಪಣ್ಣು ಮತ್ತು ಪೂಜಾ ದ್ರವ್ಯಗಳ ಖರೀದಿಯ ಸಂಭ್ರಮ ಎಲ್ಲಾ ಮಾರುಕಟ್ಟೆಗಳ ಕಳೆಯನ್ನು ಪೆಚ್ಚಿಸಿದೆ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತೆಲಂಗಾಣಾ ರಾಜ್ಯಗಳಲ್ಲಿ ಯುಗಾದಿ ಮಹಾರಾಷ್ಟದಲ್ಲಿ ಗುಡಿ ಪಡವಾ ಅಸ್ಸಾಂನಲ್ಲಿ ಬಿಹು ಎಂದು ಸಂಭ್ರಮದಿಂದ ಈ ಪಭ್ವವನ್ನು ಆಚರಿಸಲಾಗುವುದು ಹೊಸ ವಸ್ತ್ರ ಧರಿಸುವುದು ಬೇವು ಬೆಲ್ಲ ಸೇವನೆ ಪಂಚಾಂಗ ಶ್ರವಣ ಶುಭಾಷಯ ಮತ್ತು ಸಿಹಿ ವಿನಿಮಯ ಈ ಪಬ್ಬ ಆಚರಣೆಯ ವಿಶೇಷಗಳು

ನ್ಯಾಯಮೂರ್ತಿಗಳಾದ ಎಸ್ ಎ ಬೋಜ್ಜೆ ಮತ್ತು ಎಸ್ ಎ ನಜೀರ್ ಅವರನ್ನೊಳಗೊಂಡ ಪೀಠ ವಿಷಯದ ಬಗ್ಗೆ ಹೈಕೋರ್ಟ್ ನ ಅಭಿಪ್ರಾಯವನ್ನು ಅಧ್ಯಯನ ಮಾಡಿದ ನಂತರ ಮಾತ್ರ ಈ ಬಗ್ಗೆ ತಾವು ಗಮನಿಸುವುದಾಗಿ ತಿಳಿಸಿತು ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಫ್ವಿ ಅರ್ಜಿದಾರರ ಪರವಾಗಿ ಸುಪ್ರೀಂಕೋರ್ಟ್ ನಲ್ಲಿ ಹಾಜರಿದ್ದು ಆಧಾರ್ ಸುಗ್ರೀವಾಜ್ಞೆ ಒಂದು ರಾಷ್ಟೀಯ ಮಪತ್ವದ ವಿಷಯವಾಗಿರುವುದರಿಂದ ಸುಪ್ರೀಂಕೋರ್ಟ್ ಈ ಬಗ್ಗೆ ನಿರ್ಧರಿಸಬೇಕು ಎಂದು ವಾದಿಸಿದರು ಆದಾಗ್ಕೂ ಅರ್ಜಿದಾರರಿಗೆ ಶಮ್ಮ ಈ ಮನವಿಯನ್ನು ವಾಪಸ್ ತೆಗೆದುಕೊಳ್ಳಲು ಅವಕಾಶ ನೀಡಿದ ನ್ವಾಯಪೀಠ ಪೈಕೋರ್ಟ್ ಎದುರು ಪ್ರಸ್ತಾಪಿಸಲು ಅವರಿಗೆ ಸ್ವಾತಂತ್ರ ್ಯವಿದೆ ಎಂದು ಹೇಳಿತು ಕಳೆದ ತಿಂಗಳ ಮೂರನೇ ತಾರೀಖಿನಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಆಧಾರ್ ಸುಗ್ರೀವಾಜ್ವಗೆ ಅನುಮೋದನೆ ನೀಡಿದ್ದು ಮೊಬೈಲ್ ಸಿಮ್ ಕಾರ್ಡ್ಗಳ ಖರೀದಿ ಮತ್ತು ಬ್ಯಾಂಕ್ ಖಾತೆಗಳನ್ನು ತೆರೆಯುವುದಕ್ಕೆ ಆಧಾರ್ ಗುರುತಿನ ಚೀಟಿಯ ಸ್ವಯಂಪ್ರೇರಿತ ಬಳಕೆಗೆ ಅವಕಾಶ ದೊರೆತಿದೆ

ಚಿಕ್ಕಬಳ್ಳಾಮರ ನಗರ ಹೊರವಲಯದಲ್ಲಿರುವ ಟೈಟಾನ್ ಕಾರ್ಖಾನೆಯ ಕಾರ್ಮಿಕರಿಗೆ ಇಂದು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ನೈತಿಕ ಮತ್ತು ಕಡ್ಡಾಯ ಮತದಾನದ ಕುರಿತು ಅರಿವು ಮೂಡಿಸುವುದರ ಜೊತೆಗೆ ಮತದಾನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು

ದಕ್ಷಿಣ ಕನ್ನಡ ಜಲ್ಲೆಯ ಸ್ವೀಪ್ ಸಮಿತಿ ವತಿಯಿಂದ ಮತದಾರರನ್ನು ಜಾಗೃತಿಗೊಳಿಸುವ ಅಭಿಯಾನ ಜೊತೆಗೆ ಸರ್ಕಾರೇತರ ಹಾಗೂ ಸಾಂಸ್ಟೃತಿಕ ಸಂಘಟನೆಗಳು ಮತದಾನವನ್ನು ಉತ್ಸವ ಮಾದರಿಯಲ್ಲಿ ನಡೆಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ

ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏ

ರಾಜೇಂದ್ರ ಅವರು ಆದೇಶ ಹೊರಡಿಸಿದ್ದಾರೆ

ಮೀ

ರಾಜ್ಯದ ಉಳಿದೆಡೆ ಒಣಪವೆ ಮುಂದುವರಿದಿದೆ